ಪ್ರಾರ್ಥನೆಯ ನಂತರದ ಭಾಷಣದಲ್ಲಿ ಮಹಾತ್ನಾ ಗಾಂಧಿ ಚರಕ ಕುರಿತಂತೆ ಮಾತನಾಡಿದ್ಲರು ಚರಕ ಅಹಿಂಸೆಯ ಸಂಕೇತ ಎಂದು ಹೇಳಿದ ವಿಷಯ ಪ್ರಸಾರವಾಗಲಿದೆ

ಈ ಸಭೆ ಭಾರತ ಪಾಗೂ ಡೆನ್ಸಾರ್ಕ್ ಬಾಂಧವ್ನಗಳಿಗೆ ಉಪಯುಕ್ತವಾಗು ವುದರ ಜೊತೆಗೆ ಜಾಗತಿಕ ಸವಾಲುಗಳಿಗೆ ಸಾಮಾನ್ನ ಉಪ್ರಕಮ ರೂಪಿಸಲು ನೆರವಾಗಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಕೆಲ ತಿಂಗಳುಗಳ ಹಿಂದೆ ಉಭಯ ದೇಶಗಳ ನಡುವಣ ಪಲವು ವಲಯಗಳಲ್ಲಿ ಸಹಕಾರ ವ್ಯದ್ದಿ ಸಂಬಂಧ ವಿವರವಾದ ಮಾತುಕತೆ ನಡೆಸಲಾಗಿತ್ತು ಇಂದಿನ ವರ್ಚುಯಲ್ ಸಭೆಯಲ್ಲಿ ಈ ಉಪ್ರಹಮಗಳಿಗೆ ಹೊಸ ದಿಕ್ಕು ಹಾಗೂ ವೇಗವನ್ನು ಕಲ್ಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ

ಭಾರತ ವೈವಿಧ್ಯಮಯ ಪೂರ್ನೆಕೆ ಸರಪಳಿಗಾಗಿ ಜಪಾನ್ ಹಾಗೂ ಆಸ್ಸೇಲಿಯಾ ದೊಂದಿಗೆ ಒಗ್ಗೂಡಿ ಕಾರ್ಯನಿರ್ವಹಿಸುತ್ತಿದ್ಲು ಇತರ ಸಮಾನ ಮನಸ್ಕ ದೇಶಗಳು ಈ ಪ್ರಯತ್ನದಲ್ಲಿ ಪಾಲ್ಗೊಳಬಹುದು ಎಂದು ಅವರು ಹೇಳಿದರು ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಭಾರತೀಯ ಜಿಷಧಿ ಉತ್ತಾದನಾ ಸಾಮರ್ಥ್ನ ಇಡೀ ಜಗತ್ತಿಗೆ ಉಪಯೋಗಕಾರಿಯಾಗಿದೆ ಆತ್ಮ ನಿರ್ಭರ ಭಾರತದ ಪ್ರಮುಖ ಗುರಿ ದೇಶದ ಆರ್ಥಿಕ ಅಂಶಗಳನ್ನು ಬಲಪಡಿಸುವುದಾಗಿದೆ ಇದರಿಂದ ಜಗತ್ತಿಗೆ ಪ್ರಯೋಜನವಾಗಲಿದೆ ಎಂದು ಪ್ರಧಾನಿ ಹೇಳದರು ಭಾರತದೊಂದಿಗೆ ಕಾರ್ಯ ನಿರ್ವಹಿಸುತ್ತಿರುವ ಕಂಪನಿಗಳಿಗೆ ತೆರಿಗೆ ಸುಧಾರಣೆಗಳು ಹಾಗೂ ನಿಯಂತ್ರಣ ಕ್ರಮಗಳಿಂದ ಪ್ರಯೋಜನವಾಗಲಿದೆ ಎಂದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆವರ ಆತ್ಮ ನಿರ್ಭರ್ ಭಾರತ ಪರಿಕಲ್ಪನೆಗೆ ರಕ್ಷಣಾ ಖರೀದಿ ನೀತಿ ಪೂರಕವಾಗಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನದ ಮೂಲಕ ಭಾರತದಲ್ಲಿ ರಕ್ಷಣಾ ಪರಿಕರಗಳ ತಯಾರಿಕೆ ಹೆಜ್ಜಸಲು ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಪ್ರಸ್ತ ಮಾರ್ಗಸೂಚಿಗಳನ್ನು ಪರಿಷ್ಠರಿಸಿ ರಕ್ಷಣಾ ಉಪಕರಣಗಳ ಏಡಿ ಭಾಗಗಳ ಸಂಪೂರ್ಣ ಉತ್ಪಾದನೆಗೆ ಆದ್ದತೆ ನೀಡಲಾಗಿದೆ ದೇಶೀಯ ಉದ್ದಮ ಹಿತಾಸಕ್ತಿಗಳನ್ನು ರಕ್ಷಿಸುವ ಮೂಲಕ ಆಮದು ಹಾಗೂ ರಷ್ಟಿಗೆ ಬದಲು ದೇತದಲ್ಲಿ ತಯಾರಿಕಾ ಕೇಂದ್ರಗಳನ್ನು ಸ್ವಾಪಿಸಲು ವಿದೇಶಿ ನೇರ ಹೂಡಿಕೆಗೆ ಪೋತ್ಸಾಹ ಕಲ್ಪಿಸಲು ಖರೀದಿ ಪ್ರಕ್ರಿಯೆ ನೀತಿಯಲ್ಲಿ ಹೆಚ್ಚುವರಿ ನಿಬಂಧನೆಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಎಂದು ರಾಜನಾಥ್ಸಿಂಗ್ ತಿಳಿಸಿದ್ದಾರೆ ಜಮ್ನು ಕಾಶ್ನೀರದ ರಜೌರಿ ಜಿಲ್ಲೆಯ ನೌಶೇರಾದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಪಡೆಗಳು ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಜೋದಿತವಾಗಿ ಗುಂಡಿನ ದಾಳಿ ಹಾಗೂ ಮಾರ್ಟರ್ ಶೆಲ್ ದಾಳಿಗಳನ್ನು ನಡೆಸಿವೆ ಎಂದು ಸೇನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕರ್ನಲ್ ದೇವೇಂದ್ರ ಆನಂದ್ ತಿಳಿಸಿದ್ದಾರೆ ಇಂದು ಸಂಜೆ ನೌಶೇರಾ ವಲಯದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಪಡೆಗಳು ಗುಂಡಿನ ದಾಳಿ ನಡೆಸಿದವು ಗಡಿ ಕಾವಲು ನಡೆಸುತ್ತಿದ್ದ ಭಾರತೀಯ ಪಡೆಗಳು ಇದಕ್ಕೆ ತಕ್ಕ ಪ್ರಕ್ಷುತ್ತರ ನೀಡುತ್ತಿದ್ದು ಕೊನೆಯ ವರದಿ ಬಂದಾಗ ಎರಡೂ ಕಡೆಗಳಿಂದ ಗುಂಡಿನ ಕಾಳಗ ಮುಂದುವರೆದಿತ್ತು ಎಂದು ಮೂಲಗಳು ಹೇಳಿವೆ ಪಾಕ್ ಪಡೆಗಳ ದಾಳಿಯಿಂದಾಗಿ ಭಾರತದ ಕಡೆ ಯಾವುದೇ ಪ್ರಾಣ ಅಥವಾ ಆಸ್ತಿಪಾಸ್ತಿ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ ಎಂದು ಪಿಆರ್ಒ ತಿಳಿಸಿದ್ದಾರೆ

ಕನ್ನಡವರ ಸಂಘಟನೆಗಳು ನೀಡಿದ್ದ ಬಂದ್ ಕರೆಗೆ ರಾಜ್ಯದಲ್ಲಿ ಮಿಶ್ರ ಪ್ರಕ್ತಿಯೆ ವ್ಯಕ್ತವಾಗಿದೆ ಹಲವು ಜಿಲ್ಲೆಗಳಲ್ಲಿ ಬಂದ್ಗೆ ಪೂರ್ಣ ಬೆಂಬಲ ವ್ಯಕ್ತವಾಗಿದ್ದರೆ ಕೆಲವು ಜಿಲ್ಲೆಗಳಲ್ಲಿ ಬಂದ್ ಜನಜೀವನದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ರಾಜಧಾನಿ ಬೆಂಗಳೂರಿನಲ್ಲಿ ಬಂದ್ ಜನಜೀವನದ ಮೇಲೆ ಹೇಳಕೊಳ್ಳುವಂತಹ ಪರಿಣಾಮ ಉಂಟುಮಾಡಲಿಲ್ಲ ವಾಹನ ಸಂಚಾರ ಮತ್ತು ಸರ್ಕಾರಿ ಕಚೇರಿಗಳು ಎಂದಿನಂತೆ ಕೆಲಸ ನಿರ್ವಹಿಸಿದವು ಬಿ ಎಂ

ಬಸ್ ಸಂಚಾರ ಎಂದಿಸಂತಿತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಸಚಿವರ ಮನೆಗಳಗೆ ಬಗಿ ಭದ್ರತೆ ಒದಗಿಸಲಾಗಿತ್ತು ಈ ನಡುವೆ ಮುಖ್ಯಮಂತ್ರಿ ಐ ಎಸ್ ಯಡಿಯೂರಪ್ಪ ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕ ಐತಿಪಾಸಿಕ ಮತ್ತು ಪ್ರಗತಿಗೆ ಪೂರಕ ಎಂದು ಬೆಂಗಳೂರಿನಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ತಮ್ತು ಗ್ರಹಿಕೆಗೆ ಒಳಗಾಗುವುದು ಬೇಡ ಯಾವುದೇ ಕಾರಣಕ್ಕೂ ಎಪಿಎಂಸಿ ಮುಚ್ಚುವುದಿಲ್ಲ